ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಹೌಸ್ಟನ್ ಕಾರ್ಯಕ್ರಮದಲ್ಲಿ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಪಾಲ್ಗೊಳ್ನುತ್ತಿರುವುದು ಭಾರತ ಅಮೆರಿಕಾ ಸಮುದಾಯದ ಮಹತ್ವದ ಸಾಧನೆ ವಿದೇಶಾಂಗ ವ್ಯವಹಾರಗಳ ಸಚಿವ ಎಸ್

ಜಿ ವಿಭಾಗದಲ್ಲಿ ಏಷ್ಣನ್ ಗೇಮ್ಸ್ ಚಿನ್ನದ ಪದಕ ವಿಜೇತ ಅಮಿತ್ ಪಂಘಾಲ್ ಕ್ವಾರ್ಟರ್ ಫೈನಲ್ ಪ್ರವೇತ

ನರ್ಮದಾ ಜಲ್ಲೆಯ ಸರ್ದಾರ್ ಸರೋವರ್ ಜಲಾತಯದ ಬಳಿ ಆಯೋಜಿಸಲಾಗಿದ್ದ ನಮಾಮಿ ದೇವಿ ನರ್ಮದಾ ಮಹೋತ್ಸವ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡುತ್ತಿದ್ದ ಅವರು ನಿಸರ್ಗ ನಮ್ಮ ಸಂಪತ್ತಾಗಿದೆ ಅದನ್ನು ನಾವು ಪೂಜಿಸುತ್ತೇವೆ ಎಂದು ಹೇಳಿದರು

ಮಹತ್ವಾಕಾಂಕ್ಷಿ ಯೋಜನೆಯಿಂದ ಮಧ್ಯಪ್ರದೇಶ ಮಹಾರಾಷ್ಟ ಹಾಗೂ ರಾಜಸ್ಥಾನದ ಜೊತೆಗೆ ಗುಜರಾತಿಗೂ ಅನುಕೂಲವಾಗಲಿದೆ ಎಂದರು ಸರ್ದಾರ್ ಸರೋವರ್ ಜಲಾಶಯ ಸರ್ದಾರ್ ವಲ್ಲಭಾ ಭಾಯ್ ಪಟೇಲ್ ಅವರ ಕನಸಾಗಿತ್ತು ಜಗತ್ತಿನ ಅತಿ ಎತ್ತರದ ಸರ್ದಾರ್ ಪಟೀಲ್ ಅವರ ಏಕತೆಯ ಪ್ರತಿಮೆ ಎದುರು ಈ ಕನಸನ್ನು ನನಸು ಮಾಡಿದ್ದೇವೆ ಎಂದು ಹೇಳಿದರು ಗುಜರಾತ್ನಲ್ಲಿ ಜಲಾಶಯದ ನಾಲೆಗಳ ನಿರ್ಮಾಣ ಕಾರ್ಯ ಪೂರ್ಣಗೊಂಡಿರುವುದಕ್ಕೆ ಪ್ರಧಾನಿ ಮೋದಿ ತೃಪ್ತಿ ವ್ಯಕ್ತಪಡಿಸಿದರು ಸರ್ದಾರ್ ಸರೋವರ ಜಲಾಶಯ ಹಾಗೂ ಏಕತೆಯ ಪ್ರತಿಮೆ ಜಗತ್ತಿನ ಪ್ರಮುಖ ಪ್ರವಾಸೋದ್ಯಮ ಸ್ಥಳಗಳಾಗಿ ಹೊರಹೊಮ್ಟಲಿದೆ ಎಂಬ ವಿಶ್ವಾಸವನ್ನು ಅವರು ವ್ಯಕ್ತಪಡಿಸಿದರು ಈ ಅಭಿವೃದ್ದಿಯಿಂದ ಸ್ವಳೀಯ ಬುಡಕಟ್ಟು ಜನರಿಗೆ ಉದ್ಯೋಗ ಲಭಿಸಲಿದೆ ಇಂತಪ ಪ್ರದೇಶಗಳಲ್ಲಿ ಪ್ಲಾಸ್ಟಿಕ್ ಬಳಸದಂತೆ ಪ್ರಧಾನಿ ಜನರಿಗೆ ಮನವಿ ಮಾಡಿದರು

ತಮ್ಮ ಸರ್ಕಾರ ಪಲವು ನಿರ್ಧಾರಗಳನ್ನು ಕೈಗೊಂಡಿದೆ ಜನರ ಅಭ್ಯದಯಕ್ಕೆ ಇದೇ ಅಭಿವೃದ್ಧಿಯ ವೇಗವನ್ನು ಮುಂದುವರೆಸಲಾಗುವುದು ಎಂದರು ಸರ್ದಾರ್ ಪಟೀಲ್ ಅವರ ದೂರದೃಷ್ಟಿಯನ್ನು ಪ್ರಶಂಸಿಸಿದ ಪ್ರಧಾನಿ ಬಿಜೆಪಿ ನೇತೃತ್ವದ ಕೇಂದ್ರ ಸರ್ಕಾರ ಕಳೆದ ತಿಂಗಳು ಜಮ್ನು ಕಾತ್ನೀರ ಕುರಿತಂತೆ ಕ್ಟೆಗೊಂಡ ನಿರ್ಧಾರ ದೇಶದ ಮೊದಲ ಗೃಹಸಚಿವರಿಂದ ಪ್ರೇರಣೆ ಪಡೆದುಕೊಂಡದ್ದು ಎಂದು ಹೇಳಿದರು

ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಜನ್ಮದಿನವಾದ ಇಂದು ರಾಷ್ಟಪತಿ ಉಪರಾಷ್ಟಪತಿ ಹಲವು ಸಚಿವರು ಎಲ್ಲಾ ಪಕ್ಷಗಳ ನಾಯಕರು ಕ್ರೀಡಾಪಟುಗಳು ವಿವಿಧ ವಲಯದ ಗಣ್ಯರು ಸಾಮಾನ್ಯರು ಹುಟ್ಟುಹಬ್ಬದ ಶುಭ ಹಾರೈಸಿದ್ದಾರೆ ರಾಷ್ಟಪತಿ ರಾಮನಾಥ್ ಕೋವಿಂದ್ ಉಪರಾಷ್ಟಪತಿ ವೆಂಕಯ್ಯನಾಯ್ವ ಒಳ್ಳೆಯ ಆರೋಗ್ಯ ಸಂತಸದ ಜೀವನವನ್ನು ಹಾರೈಸಿ ದೇಶದ ಸೇವೆಗಾಗಿ ಇನ್ನಷ್ಟು ವರ್ಷ ಸಮರ್ಪಿಸಿಕೊಳ್ಳುವಂತೆ ಎಂದು ಮೋದಿ ಅವರನ್ನು ಹಾರೈಸಿದ್ದಾರೆ ಗೃಹಸಚಿವ ಅಮಿತ್ ಶಾ ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಮ್ನ ಸಂದೇಶಗಳಲ್ಲಿ ವಿಶ್ವಮಟ್ಟದಲ್ಲಿ ಭಾರತ ಅಗ್ರಸ್ಥಾನ ತಲುಪಲು ಪ್ರಧಾನಿ ಮೋದಿ ಅವರು ಕಾರಣರಾಗಿದ್ದಾರೆ ಎಂದು ತಿಳಿಸಿದ್ದಾರೆ ಕೇಂದ್ರ ವಾರ್ತಾ ಮತ್ತು ಪ್ರಸಾರ ಸಚಿವ ಪ್ರಕಾಶ ಜಾವಡೇಕರ್ ನರೇಂದ್ರ ಮೋದಿ ಅವರ ಸ್ಫೂರ್ತಿದಾಯಕ ನಾಯಕತ್ವದಲ್ಲಿ ಕಾರ್ಯ ನಿರ್ವಹಿಸುವುದು ತಮಗೆ ಒದಗಿರುವ ಅದೃಷ್ಟ ಎಂದು ಹೇಳದ್ದಾರೆ ಕಾಂಗ್ರೆಸ್ ಅಧ್ಯಕ್ಷೆ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಸೇರಿದಂತೆ ಹಲವು ಗಣ್ಣರು ಜನ್ದದಿನದ ಶುಭ ಹಾರ್ಕೆಸಿದ್ದಾರೆ

ರಾಜ್ಯದಲ್ಲಿ ಶಾಂತಿ ನೆಲೆಸಿದೆ ಎಂದು ಕೇಂದ್ರ ಗೃಹಸಚಿವ ಅಮಿತ್ ಶಾ ಹೇಳದ್ದಾರೆ

ದೇಶದಲ್ಲಿ ಬದಲಾವಣೆಗಳನ್ನು ಜಾರಿಗೊಳಿಸುವ ಆಧಾರದ ಮೇಲೆ ಈ ನಿರ್ಧಾರಗಳನ್ನು ಸರ್ಕಾರ ಕೈಗೊಳ್ಳುತ್ತದೆ

ಅಂದಿನ ಸರ್ಕಾರ ದೇಶದ ದೇಳವಣಿಗೆಗೆ ಪೂರಕವಾಗಿ ಯಾವುದೇ ನಿರ್ಧಾರಗಳನ್ನು ಕೈಗೊಳ್ಳದ ಸ್ಥಿತಿಯಲ್ಲಿತ್ತು ಎಂದು ಆರೋಪಿಸಿದರು

ಜೈಶಂಕರ್ ಹೇಳಿದ್ದಾರೆ

ಪಾಕಿಸ್ತಾನ ಸಹಜ ನೆರೆಹೊರೆಯ ದೇಶವಾಗದಿದ್ದರೆ ಗಡಿಯಾಚೆಗಿನ ಭಯೋತ್ವಾದನೆ ಒಂದು ಸವಾಲಾಗಿಯೇ ಮುಂದುವರೆಯಲಿದೆ ಎಂದು ಅವರು ಹೇಳಿದರು

ಪರ್ಷವರ್ಧನ್ ಹೇಳಿದ್ದಾರೆ

ಈ ಹಿನ್ನೆಲೆಯಲ್ಲಿ ಕಳೆದ ಭಾನುವಾರದಿಂದ ಆಯುಷ್ನಾನ್ ಪಕ್ವಾಡ ಆಚರಿಸಲಾಗುತ್ತಿದೆ ಎಂದರು

ಕಾಂಗ್ರೆಸ್ ಪಕ್ಷಕ್ಕೆ ಬಿಎಸ್ಪ ಬೇಷರತ್ ಬೆಂಬಲ ಘೋಷಿಸಿರುವಾಗಲೇ ತಮ್ನ ಪಕ್ಷದ ಶಾಸಕರನ್ನು ಪಕ್ಸಾಂತರಗೊಳಿಸಿರುವುದು ದ್ರೋಪ ಎಂದು ಮಾಯಾವತಿ ಸರಣಿ ಟ್ನೀಟ್ನಲ್ಲಿ ಆರೋಪಿಸಿದ್ದಾರೆ ತನ್ನ ಎದುರಾಳಿ ಪಕ್ಷಗಳ ವಿರುದ್ಧ ಹೋರಾಟ ನಡೆಸುವುದರ ಬದಲು ಕಾಂಗ್ರೆಸ್ ತನ್ನನ್ನು ಬೆಂಬಲಿಸುವ ಸಹಕಾರ ನೀಡುವ ಪಕ್ಷಗಳಿಗೆ ಹಾನಿಮಾಡಲು ನಿರಂತರವಾಗಿ ಯತ್ನಿಸುತ್ತಿದೆ ಎಂದು ದೂರಿದ್ದಾರೆ ಕಾಂಗ್ರೆಸ್ ಪಕ್ಷ ಪರಿಶಿಷ್ಷ ಜಾತಿ ವರ್ಗಗಳ ಹಾಗೂ ಹಿಂದುಳಿದವರ ವಿರೋಧಿಯಾಗಿದೆ ಈ ವರ್ಗಗಳಿಗೆ ಮೀಸಲಾತಿ ಹಕ್ಕು ಕಲ್ಲಿಸಲು ಎಂದೂ ಸಹ ಅದು ಪ್ರಾಮಾಣಿಕವಾಗಿ ವರ್ತಿಸಿಲ್ಲ ಎಂದು ಮಾಯಾವತಿ ಆರೋಪಿಸಿದ್ದಾರೆ ಮಾಯಾವತಿ ಅವರ ಟ್ವೀಟ್ಗಳಿಗೆ ಪ್ರತಿಕ್ರಿಯಿಸಿರುವ ರಾಜಸ್ಥಾನ ಮುಖ್ಯಮಂತ್ರಿ ಅಶೋಕ್ ಗೆಹ್ಲೋಟ್ ಬಿಎಸ್ಪಿ ಶಾಸಕರು ಸ್ತಂತ ಇಭ್ಲೆಯಿಂದ ಯಾವುದೇ ಷರತ್ತು ವಿಧಿಸದೇ ಕಾಂಗ್ರೆಸ್ ಸೇರಿದ್ದಾರೆ ಎಂದು ಸಮರ್ಥಿಸಿಕೊಂಡಿದ್ದಾರೆ ಶಾಸಕರು ತಮ್ಮ ಕ್ಷೇತ್ರಗಳನ್ನು ಅಭಿವೃದ್ಧಿಪಡಿಸಲು ಆಡಳಿತಾರೂಢ ಪಕ್ಷ ಸೇರಿದ್ದಾರೆ ಮಾಯಾವತಿ ಈ ಅಂಶವನ್ನು ಗಮನಿಸಬೇಕು ಎಂದು ಅವರು ಹೇಳಿದ್ದಾರೆ

ರಾಜಧಾನಿ ಕಾಬೂಲ್ನ ದಕ್ಷಿಣಕ್ಕಿರುವ ಪರ್ವನ್ ಪ್ರಾಂತ್ಯದಲ್ಲಿ ಅಧ್ಯಕ್ಷ ಅಶ್ರಫ್ ಫನಿ ಅವರು ಉದ್ದೇತಿಸಿ ಮಾತನಾಡಬೇಕಿದ್ದ ರ್ನಾಲಿಯೊಂದರ ಬಳಿ ದಾಳಿ ನಡೆದಿದೆ ಎಂದು ಅಧಿಕಾರಿ ಮೂಲಗಳು ತಿಳಿಸಿವೆ ಆತ್ವಾಹುತಿ ಬಾಂಬ್ ದಾಳಿ ನಡೆದಾಗ ಸ್ಥಳದಲ್ಲಿ ಅಧ್ವಕ್ಷ ಅಶ್ರಫ್ ಫನಿ ಉಪಸ್ಥಿತರಿದ್ದರೂ ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಎಂದು ಫನಿ ಅವರ ಚುನಾವಣಾ ಪ್ರಚಾರ ಮುಖ್ಯಸ್ಥರು ಹೇಳಿದ್ದಾರೆ ಕೆಲವು ಗಂಟೆಗಳ ನಂತರ ಕಾಬೂಲ್ನಲ್ಲಿರುವ ಅಮೆರಿಕಾ ರಾಯಭಾರಿ ಕಚೇರಿ ಸಮೀಪ ಬಾಂಬ್ವೊಂದು ಸ್ಫೋಟಗೊಂಡಿದೆ ಎಂದು ವರದಿಯಾಗಿದ್ದು ಈ ದಾಳಯಲ್ಲಿ ಮೂವರು ಮೃತಪಟ್ಟಿದ್ದಾರೆ ದಾಳಯ ಹೊಣೆಯನ್ನು ಯಾವುದೇ ಗುಂಪು ತನ್ನ ಕೃತ್ಯವೆಂದು ತಕ್ಷಣಕ್ಕೆ ಫೋಷಿಸಿಕೊಂಡಿಲ್ಲ

ಜಿ ವಿಭಾಗದಲ್ಲಿ ಏಷ್ಕನ್ ಗೇಮ್ಸ್ ಚಿನ್ನದ ಪದಕ ವಿಜೇತ ಅಮಿತ್ ಪಂಗಲ್ ಕ್ವಾರ್ಟರ್ಗೆ ಪ್ರವೇಶಿಸಿದ್ದಾರೆ

ಈ ವಿಜಯದ ಮೂಲಕ ವಿಶ್ವ ಚಾಂಪಿಯನ್ಷಪ್ ಪದಕದಲ್ಲಿ ಭಾರತದ ಭರವಸೆಯನ್ನು ಮೂಡಿಸಿದ್ದಾರೆ